ಅತಿಕಡಿಮೆ ವೆಚ್ಚದ ತಾಂತ್ರಿಕತೆಯೊಂದಿಗೆ ಡಿಜೆಟಲ್ ಪಾವತಿಯ ತಾಣದತ್ತ ದೇಶ ದಾಪುಗಾಲು ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಶ್ಲಾಫನೆ

ಿ ನಗರ ಯೋಜನಾ ಕಾಯ್ದೆ ತಿದ್ದುಪಡಿ ಕರಡು ಸಿದ್ದ ಬೆಳಗಾವಿ ಅಧಿವೇಶನದಲ್ಲಿ ಮಂಡಿಸಲು ಚಿಂತನೆ ಸಚಿವ ಯು

ಿ ನಿಮ್ನ ಎಚ್ ಐ ವಿ ಸ್ಥಿತಿ ತಿಳಿದುಕೊಳ್ಳಲು ಕೂಡಲೇ ಎಚ್ ಐ ವಿ ಪರೀಕ್ಷೆ ಮಾಡಿಸಿ ಘೋಷ ವಾಕ್ಯದೊಂದಿಗೆ ಇಂದು ವಿಶ್ವ ಏಡ್ಸ್ ಜಾಗೃತಿ ದಿನ ಆಚರಣೆ ವಾರ್ತೆಗಳ ವಿವರ ದಿನಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳ ಓದುಗರ ಸಂಬ್ಯೆ ಹೆಚ್ಚಳವಾಗುತ್ತಿದೆ ಅದೇ ರೀತಿ ದೂರದರ್ಶನ ವೀಕ್ಷಕರ ಸಂಖ್ಯೆಯಲ್ಲೂ ಏರಿಕೆಯಾಗಿದೆ ಎಂದು ಕೇಂದ್ರ ಮಾಹಿತಿ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ರವಿಶಂಕರ್ ಪ್ರಸಾದ್ ಹೇಳಿದ್ದಾರೆ ಹೊಸದಿಲ್ಲಿಯಲ್ಲಿ ನಿನ್ನೆ ಡಿಜಿಟಲ್ ಭಾರತ ಕುರಿತ ಯೋಜನಾ ಪ್ರತಿಕೆಯ ವಿಶೇಷ ಸಂಚಿಕೆ ಬಿಡುಗಡೆ ಮಾಡಿ ಮಾತನಾಡಿದ ಅವರು ಡಿಜಿಟಲ್ ಭಾರತ ಯೋಜನೆಯಿಂದ ದೇಶದಲ್ಲಿ ಡಿಜಿಟಲ್ ಸಾರಕ್ಷತೆ ಹೆಚ್ಚುತ್ತಿದೆ ಭಾರತ ಅತಿಕಡಿಮೆ ವೆಚ್ಚದ ತಾಂತ್ರಿಕತೆಯೊಂದಿಗೆ ಡಿಜೆಟಲ್ ಪಾವತಿಯ ತಾಣವಾಗುತ್ತಿದೆ ಎಂದರು

ಬೆಂಗಳೂರಿನಲ್ಲಿ ನಿನ್ನೆ ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ಜೆಡಿಎಸ್ ಮತ್ತು ಕಾಂಗ್ರೆಸ್ ಶಾಸಕರು ಸಂಪುಟ ವಿಸ್ತರಣೆ ನಿಗಮ ಮಂಡಳಗಳ ನೇಮಕಕ್ಕೆ ಆಗ್ರಹಿಸುತ್ತಿದ್ದಾರೆ ಈ ಬಗ್ಗೆ ಸಮನ್ವಯ ಸಮಿತಿ ಸಭೆಯಲ್ಲಿ ಸಮಾಲೋಚನೆ ನಡೆಸಲಾಗುವುದು ಎಂದರು

ಅಲ್ಲಿ ಮುಂದಿನ ಕಾರ್ಯತಂತ್ರದ ಬಗ್ಗೆ ಚರ್ಚಿಸಲಾಗುವುದು ಎಂದರು ರಾಜ್ಯ ಸರ್ಕಾರ ಫೋಷಣೆ ಮಾಡಿರುವ ರೈತರ ಸಾಲಮನ್ನಾ ಆದೇಶವನ್ನು ಕೂಡಲೇ ಹೊರಡಿಸಬೇಕು ಎಂದು ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಕುರುಬೂರು ಶಾಂತಕುಮಾರ್ ಒತ್ತಾಯಿಸಿದ್ದಾರೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ರೈತರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ವಿವಿಧೆಡೆ ನಿನ್ನೆ ನಡೆದ ಪ್ರತಿಭಟನೆಯ ನೇತೃತ್ವವಹಿಸಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ರೈತರ ಸಲಹಾ ಸಮಿತಿ ರಚಿಸುವುದಾಗಿ ಹೇಳಿದೆ ಇದರಿಂದ ರೈತರ ಸಮಸ್ಥೆಗೆ ಪರಿಹಾರ ದೊರೆಯುವುದಿಲ್ಲ ಆದ್ದರಿಂದ ರೈತರ ಸಾಲಮನ್ನಾ ಆದೇಶ ತಕ್ಷಣವೇ ಹೊರಡಿಸಬೇಕು ಎಂದು ಆಗ್ರಹಿಸಿದರು

ಸ್ವಾಮಿನಾಥನ್ ವರದಿಯಲ್ಲಿರುವ ಮುಖ್ಯ ಶಿಫಾರಸ್ಸುಗಳನ್ನು ಜಾರಿ ಮಾಡುವುದು ರೈತರು ಹಾಗೂ ಒಟ್ಟು ಕೃಷಿ ಕ್ಷೇತ್ರದ ಸಮಸ್ಥೆಗಳ ಚರ್ಚೆಗಾಗಿ ವಿಶೇಷ ಸಂಸತ ಅಧೀವೇಶನ ಕರೆಯಬೇಕು ಎಂದು ಆಗ್ರಹಿಸಿ ಹೊಸದಿಲ್ಲಿಯಲ್ಲಿ ನಿನ್ನೆ ರೈತರ ಬೃಹತ್ ಸಮಾವೇಶ ಮತ್ತು ಜಾಥಾ ನಡೆಯಿತು ಈ ಕುರಿತು ಆಕಾಶವಾಣಿಯೊಂದಿಗೆ ಮಾತನಾಡಿದ ರಾಜ್ಯದ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಕೋಡಿಹಲ್ಲ ಚಂದ್ರಶೇಖರ್ ರೈತರ ಸಾಲಮನ್ನಾ

ಈ ಕುರಿತು ಟ್ವಿಟ್ ಮಾಡಿರುವ ಅವರು ರೈತರು ಹಲವು ಸಮಸ್ಥೆಗಳಿಂದ ತತ್ತರಿಸುತ್ತಿದ್ದಾರೆ ಕೇಂದ್ರ ಸರ್ಕಾರ ನಮ್ಮ ರೈತರ ಸಮಸ್ಥೆಗಳನ್ನು ಬಗೆಹರಿಸಲು ಸಮಗ್ರವಾದ ಒಂದು ವರದಿ ರಚಿಸಬೇಕು ಎಂದು ಹೇಳಿದ್ದಾರೆ ಬೆಂಗಳೂರಿನ ಬಿಜೆಪಿ ಕಜೇರಿಯಲ್ಲಿ ನಿನ್ನೆ ರಾಜ್ಯ ರೈತ ಮೋರ್ಚಾ ಪದಾಧಿಕಾರಿಗಳು ಹಾಗೂ ಎಲ್ಲಾ ಜಿಲ್ಲೆಗಳ ರೈತ ಮೋರ್ಚಾ ಅಧ್ಯಕ್ಷರ ಸಭೆ ಆಯೋಜಿಸಲಾಗಿತ್ತು

ರಾಜ್ಯದ ಪ್ರಮುಖ ನದಿಗಳಾದ ಕೃಷ್ಣಾ

ಡಿ ಅಗರವಾಲ್ ಅವರ ನೆನಪಿನಲ್ಲಿ ಗ್ರಾಮ ಸೇವಾ ಸಂಘವು ಬೆಂಗಳೂರಿನ ಗಾಂಧಿ ಭವನದಲ್ಲಿಂದು ರಾಜ್ಯದ ನದಿಗಳನ್ನು ಉಳಿಸುವ ಚಳುವಳಿಯನ್ನು ಆರಂಭಿಸಲಿದೆ ಎಂದು ರಂಗಕರ್ಮಿ ಪ್ರಸನ್ನ ಹೆಗ್ಗೋಡು ಹೇಳಿದ್ದಾರೆ ಈ ಕುರಿತು ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು ರಾಜ್ದದ ನದಿಗಳನ್ನು ಉಳಸಬೇಕಾದರೆ ರಾಜ್ದದ ವಿಜ್ವಾನಿಗಳು ಮತ್ತು ಸಂತರು ಒಟ್ಟಾಗಿ ಸೇರಬೇಕೆನ್ನುವುದು ಈ ಕಾರ್ಯಕ್ರಮದ ಆಶಯವಾಗಿದೆ ಎಂದರು

ರಾಜ್ಯ ಸರ್ಕಾರ ನದಿ ಸಂರಕ್ಷಣೆಗೆ ಬದ್ಧವಾಗಿದೆ ನದಿ ರಕ್ಷಣೆಯ ಮೊದಲ ಹೆಜ್ಜೆಯಾಗಿ ನದಿಗಳ ಪುನರುಜ್ಜೀವಕ್ಕೆ ಕ್ರೀಯಾ ಯೋಜನೆ ರೂಪಿಸಲು ಉನ್ನತಾಧಿಕಾರ ಸಮಿತಿ ರಚಿಸಲಾಗಿದೆ ಎಂದು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ತಮ್ನ ಟ್ವಟರ್ ಸಂದೇತದಲ್ಲಿ ತಿಳಿಸಿದ್ದಾರೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ರಾಜ್ಞದಲ್ಲಿ ಮೊದೈಲ್ ಟವರ್ ಸ್ಥಾಪನೆ ಬಗ್ಗೆ ಮೊದೈಲ್ ಟವರ್ ನೀತಿಯನ್ನು ಜಾರಿಗೆ ತಂದಿರುವಂತೆಯೇ ನಗರ ಯೋಜನಾ ನೀತಿಯನ್ನು ಅನುಷ್ಠಾನಕ್ಕೆ ತರಲಾಗುವುದು ಎಂದು ವಸತಿ ಮತ್ತು ನಗರಾಭಿವೃದ್ಧಿ ಖಾತೆ ಸಚಿವ ಯು

ಮಂಗಳೂರಿನಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈಗಾಗಲೇ ನಗರ ಯೋಜನಾ ಕಾಯ್ದೆಗೆ ತಿದ್ದುಪಡಿ ತರಲು ಕರಡನ್ನು ಸಿದ್ದಪಡಿಸಲಾಗಿದೆ ಬೆಳಗಾವಿ ಅಧಿವೇತನದಲ್ಲಿ ಇದನ್ನು ಮಂಡಿಸಿ ಅನುಮೋದನೆ ಪಡೆಯಲಾಗುವುದು ಎಂದರು ಕೊಡಗಿನಲ್ಲಿ ಪ್ರಕೃತಿ ವಿಕೋಪದಿಂದ ಸಂತ್ರಸ್ತರಾದವರಿಗೆ ಮನೆ ನಿರ್ಮಾಣದ ಕಾರ್ಯಕ್ಕೆ ಸಮಿತ್ರ ಸರ್ಕಾರ ಮುಂದಾಗಿದೆ

ಕುಮಾರಸ್ವಾಮಿ ಶಿಲಾನ್ವಾಸ ನೆರವೇರಿಸಲಿದ್ದಾರೆ ಎಂದು ಸಚಿವ ಖಾದರ್ ತಿಳಿಸಿದರು ಇಂದು ವಿಶ್ವ ಏಡ್ಸ್ ಜಾಗೃತಿ ದಿನ ಎಚ್ ಐ

ನಿಮ್ಮ ಎಚ್ ಐ ವಿ ಸ್ಥಿತಿ ತಿಳಿದುಕೊಳ್ಳಲು ಕೂಡಲೇ ಎಚ್ ಐ

ವಿಶ್ವ ಆರೋಗ್ಯ ಸಂಸ್ಥೆಯು ಎಚ್ಐವಿ ಸೋಂಕನ್ನು ಕಡಿಮೆ ಮಾಡಲು ಎಚ್ಐವಿಯಿಂದ ಉಂಟಾಗುತ್ತಿರುವ ಸಾವನ್ನು ತಗ್ಗಿಸಲು ಅಲ್ಲದೇ ಕಳಂಕ ಮತ್ತು ತಾರತಮ್ಯ ನಿವಾರಿಸಲು ಸೋಂಕು ಪ್ರಕರಣಗಳನ್ನು ಸೊನ್ನೆಗೆ ತನ್ನಿ ಎಂಬ ಘೋಷ ವಾಕ್ಯಗಳನ್ನಿಟ್ಟುಕೊಂಡು ಹಲವಾರು ಕ್ರಮಗಳನ್ನು ಕೈಗೊಳ್ಳುತ್ತಿದೆ

ವಿಕ್ವ ಏಡ್ಸ್ ಜಾಗೃತಿ ದಿನದ ಅಂಗವಾಗಿ ಸಂದೇಶ ನೀಡಿರುವ ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಖಾತೆ ಸಚಿವ ಶಿವಾನಂದ ಪಾಟೀಲ್ ಎಚ್ ಐ ವಿ ಸೋಂಕಿತರು ಯಾವುದೇ ಕಾರಣಕ್ಕೂ ಧ್ವೆರ್ಯ ಕಳೆದುಕೊಳ್ಳದೇ ಜೀವನ ಸಾಗಿಸಬೇಕು ಸರ್ಕಾರ ಮತ್ತು ಸಮಾಜ ನಿಮ್ನ ಜೊತೆ ಸದಾ ಇರಲಿದೆ ಎಂದು ಭರವಸೆ ನೀಡಿದ್ದಾರೆ

ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಿ ಅತಿಕಡಿಮೆ ವೆಚ್ಚದ ತಾಂತ್ರಿಕತೆಯೊಂದಿಗೆ ಡಿಜೆಟಲ್ ಪಾವತಿಯ ತಾಣದತ್ತ ದೇಶ ದಾಪುಗಾಲು ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಶ್ಲಾಫನೆ

ಿ ನಗರ ಯೋಜನಾ ಕಾಯ್ದೆ ತಿದ್ದುಪಡಿ ಕರಡು ಸಿದ್ದ ಬೆಳಗಾವಿ ಅಧಿವೇಶನದಲ್ಲಿ ಮಂಡಿಸಲು ಚಿಂತನೆ ಸಚಿವ ಯು

ಿ ನಿಮ್ನ ಎಚ್ ಐ ವಿ ಸ್ವಿತಿ ತಿಳಿದುಕೊಳ್ಳಲು ಕೂಡಲೇ ಎಚ್ ಐ ವಿ ಪರೀಕ್ಷೆ ಮಾಡಿಬಿ ಫೋಷ ವಾಕ್ಷದೊಂದಿಗೆ ಇಂದು ವಿಶ್ವ ಏಡ್ಸ್ ಜಾಗೃತಿ ದಿನ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು